ಕೃಷಿಯ ಸಮಗ್ರ ಮಾಹಿತಿ ತಾಂತ್ರಿಕ ನೆರವು ನೀಡಲು ರೈತರ ಮನೆ ಬಾಗಿಲಿಗೆ ತೆರಳುವ ಕೃಷಿ ಸಂಜೀವಿನಿ ವಾಹನ ಸಜ್ಜು

ಅವರು ಇಂದು ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ್ ಷೈಪ್ಲೈನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಕೇಂದ್ರ ಸರ್ಕಾರ ಇಂಧನ ಪೂರೈಕೆಗೆ ಒಂದು ಸಮಗ್ರ ಯೋಜನೆಯನ್ನು ರೂಪಿಸಿದ್ದು ಪರಿಸರ ಸ್ನೇಹಿ ಇಂಧನ ಬಳಕೆಗೆ ಆದ್ಯತೆ ನೀಡುತ್ತಿದೆ ಆ ಮೂಲಕ ಜನ ಸ್ನೇಹಿ ಹಾಗೂ ಉದ್ದಮ ಸ್ನೇಹಿ ವಾತಾವರಣ ನಿರ್ಮಿಸಲು ಶ್ರಮಿಸುತ್ತಿದೆ ಎಂದು ಅವರು ಶ್ರತಿಪಾದಿಸಿದರು

ಕೊಚ್ಚಿ ಮಂಗಳೂರು ಪೈಪ್ಲೈನ್ನಿಂದ ಈ ಭಾಗದ ಕೈಗಾರಿಕೋದ್ಯಮಗಳಗೆ ಅನುಕೂಲವಾಗಲಿದೆ ಜೊತೆಗೆ ವಾಹನಗಳಲ್ಲಿ ಸಿಎನ್ಜಿ ಬಳಕೆಗೂ ಉತ್ತೇಜಸ ದೊರೆಯಲಿದೆ

ಎಸ್ ಯಡಿಯೂರಪ್ಪ ಮಾತನಾಡಿ ಧಾಬೋಲ್ ಬೆಂಗಳೂರು ಅನಿಲ್ ಪೈಪ್ಲೈನ್ ಯೋಜನೆ ಈಗಾಗಲೇ ಕಾರ್ಯಗತವಾಗಿದ್ದು

ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರಮುಖ ನಗರಗಳಲ್ಲಿ ನೈಸರ್ಗಿಕ ಅನಿಲ ಬಳಕೆ ಪ್ರಮಾಣ ಹೆಚ್ಚಲಿದೆ ಎಂದು ಯಡಿಯೂರಪ್ಪ ಹೇಳಿದರು

ಹೊಸದುರ್ಗ ತಾಲ್ಲೂಕಿನಲ್ಲಿ ನಾಲ್ವರು ಶಿಕ್ಷಕಿಯರು ಚಳ್ಳಕೆರೆ ಮತ್ತು ಚಿತ್ರದುರ್ಗದಲ್ಲಿ ತಲಾ ಒಬ್ಬರಿಗೆ ಕೊವಿಡ್ ಸೋಂಕು ತಗುಲಿದೆ ಹೊಸದುರ್ಗ ತಾಲೂಕಿನ ದ್ವಾವಜ್ಜನಪಾಳ್ಯ ಮುರಾರ್ಜ ಶಾಲೆಯ ಓರ್ವ ಸಿಬ್ಬಂದಿಗೆ ಕೊರೋನಾ ಇರುವುದು ದೃಢಪಟ್ಟದೆ ಸೋಂಕಿತ ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ದ ಎಲ್ಲಾ ಶಾಲೆಗಳನ್ನು ಸ್ಥಾನಿಟ್ಟೆಜ್ ಮಾಡಲಾಗಿದೆ ಈ ಕುರಿತು ಸಾರ್ವಜನಿಕ ಶಿಕ್ಷಣಾ ಇಲಾಖೆಯ ಜಿಲ್ಲಾ ಉಪನಿರ್ದೇತಕ ರವಿಶಂಕರ ರೆಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ನಾಡಿದ್ದು ಗುರುವಾರ ಕೃಷಿ ಸಂಜೀವಿನಿ ಹೆಸರಿನ ಸಂಚಾರಿ ಕೃಷಿ ವಾಹನ ರೈತರ ಮನೆಬಾಗಿಲಿಗೆ ಬರಲು ಸಜ್ಜಾಗಿದೆ

ಕೈಷಿ ಸಂಜೀವಿನಿ ವಾಹನ ಸುಧಾರಿತ ಕೈಷಿ ಉತ್ಪಾದನಾ ತಾಂತ್ರಿಕತೆ ಗುಣಮಟ್ಟದ ಕೈಷಿ ಪರಿಕರಗಳ ಪೂರ್ಟೆಕೆ ಮತ್ತು ಶಿಫಾರಸ್ಸು ಮಾಡಲಾದ ರಸಗೊಬ್ಬರಗಳ ಸಮರ್ಪಕ ಬಳಕೆ ರೋಗ ಕೀಟಗಳ ಪತೋಟಿ ಮಣ್ಣಿನಲ್ಲಿ ಲಭ್ಣವಿರುವ ಪೋಷಕಾಂಶಗಳ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲಿದೆ ಈ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ

ಜೀವಿ ವೈವಿಧ್ಯ ಕಾಯಿದೆಯ ಅನುಸಾರ ಮೂರನೇ ತ್ರೇಣಿಯಲ್ಲಿ ರಾಜ್ಯಾದ್ದಂತ ಗ್ರಾಮ ಪಂಚಾಯ್ತಿ ತಾಲೂಕು ಪಂಚಾಯ್ತಿ ಜಿಲ್ಲಾ ಪಂಚಾಯ್ತಿ ಮತ್ತು ಸ್ಥಳಯ ಸಂಸ್ಥೆ ಮಟ್ಟದಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ರಚನೆ ಮತ್ತು ಪುನಾರಚನೆ ಕಾರ್ಯ ಮುಗಿದಿದೆ ಎಂದು ಆತೀಸರ ತಿಳಿಸಿದರು

ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿಯೂ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ಪಶುಪಾಲನಾ ಇಲಾಖೆ ಅಧಿಕಾರಿಗಳಗೆ ಸೂಚನೆ ನೀಡಿದ್ದಾರೆ ಜಿಲ್ಲೆಯ ಕುಟ್ಟ ಮಾಕುಟ್ಟ ಮತ್ತು ಕಂಕೆ ಭಾಗದಲ್ಲಿ ಚಿಕ್ಪೋರ್ಸ್ಗಳನ್ನು ಸ್ಥಾಪಿಸಿ ಕೇರಳದಿಂದ ಕೊಡಗು ಜಿಲ್ಲೆಗೆ ಆಗಮಿಸುವ ಕೋಳಿ ಪಾಗೂ ಕುಕ್ಷುಟ ಉತ್ತನ್ನಗಳ ಸಾಗಾಣಿಕೆ ವಾಹನಗಳ ಪರಿತೀಲಿಸುವುದರ ಜೊತೆಗೆ ಸಾಗಾಣಿಕೆ ವಾಹನಗಳನ್ನು ಸ್ವಾನಿಟ್ಟೆಸ್ ಮಾಡಿ ಜಿಲ್ಲೆಯ ಒಳಗೆ ಪ್ರವೇತಿಸಲು ಅನುಮತಿ ನೀಡುವಂತೆ ಅವರು ಅಧಿಕಾರಿಗಳಿಗೆ ನಿರ್ದೇತನ ನೀಡಿದರು

ರಾಯಚೂರಿನಲ್ಲಿಂದು ಜೆಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಜೆಲ್ಲಾ ಉಸ್ತುವಾರಿ ಸಮಿತಿ ಸಭೆಯಲ್ಲೂ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆ ಇದ್ದು ಇದರಿಂದ ಚಿಕಿತ್ಸೆಗೆ ಬರುವ ರೋಗಿಗಳನ್ನು ಉಪಚರಿಸುವುದರಲ್ಲಿ ತೊಂದರೆಯಾಗುತ್ತಿದೆ ಈ ನಿಟ್ಟನಲ್ಲಿ ಖಾಲಿಯರುವ ಆರೋಗ್ಯ ಕೇಂದ್ರಗಳಗೆ ಕೂಡಲೇ ವೈದ್ಯರ ನೇಮಕ ಮಾಡುವಂತೆ ಅವರು ತಿಳಿಸಿದರು